ಶ್ರೀಗಳಿಗೆ ಭಕ್ತಸಾಗರದ ಅಶ್ರುತರ್ಪಣ

ನಾಳೆ ಸರ್ಕಾರಿ ರಜೆ ಘೋಷಣೆ ಮೂರು ದಿನ ಶೋಕಾಚರಣೆ

ಹಿರಿಯ ತ್ರೀಗಳು ಲಿಂಗ್ಹೆಕ್ಸರಾದ ಸುದ್ದಿಯನ್ನು ಮಠದ ಆವರಣದಲ್ಲಿ ಖುದ್ದು ಮುಖ್ಯಮಂತ್ರಿ ಎಚ್

ನಂತರ ತ್ರೀಮಠದ ಸಂಗ್ರಹಾಲಯ ಮೈದಾನದ ವಜ್ರ ಮಹೋತ್ಸವ ಭವನದ ಸಮೀಪ ಗೋಸಲ ಸಿದ್ದೇಶ್ವರ ವೇದಿಕೆಯಲ್ಲಿ ನಿರ್ಮಿಸಿರುವ ಪವಾನಿಯಂತ್ರಿತ ಪಾರದರ್ಶಕ ಗಾಜಿನ ಮಂಟಪದಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ ಹಿರಿಯ ಶ್ರೀಗಳ ಪಾರ್ಥಿವ ಶರೀರ ಇಟ್ಲಿರುವ ಸ್ವಳದಲ್ಲಿ ಜನಸಂದಣಿ ನಿಯಂತ್ರಿಸಲು ಎರಡು ಸಾವಿರಕ್ಕೂ ಹೆಚ್ಚು ಹೊಲೀಸ್ ಸಿಬ್ಲಂದಿ ನೇಮಿಸಲಾಗಿದೆ ಶ್ರೀಗಳ ಅಂತಿಮ ದರ್ಶನ ಪಡೆಯುಲು ಮಠಕ್ಕೆ ಜನಸಾಗರವೇ ಧಾವಿಸುತ್ತಿದ್ದು ಎಲ್ಲೆಡೆ ದುಃಖ ಮಡುಗಟ್ಟದೆ

ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಬಂದು ಶ್ರೀಗಳ ಅಂತಿಮ ದರ್ಶನ ಪಡೆಯಲು ಮಠದ ಆಡಳಿತ ವ್ಯವಸ್ಥೆ ಮಾಡಿದೆ ಹಿರಿಯ ತ್ರೀಗಳ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ತೆರಳಲಿರುವ ತುಮಕೂರು ಜಿಲ್ಲೆಯ ಜನರಿಗೆ ಸಾರಿಗೆ ಸಂಸ್ಥೆ ಉಚಿತ ಬಸ್ ಸೇವೆ ಒದಗಿಸಲಿದೆ ಸಿದ್ದಗಂಗಾ ಹಿರಿಯ ತ್ರೀಗಳ ನಿಧನಕ್ಕೆ ರಾಷ್ಟಪತಿ ರಾಮನಾಥ ಕೋವಿಂದ್ ಸಂತಾಪ ಸೂಚಿಸಿದ್ದು ಆರೋಗ್ಯ ಶಿಕ್ಷಣ ಸೇರಿದಂತೆ ಸಮಾಜದ ಉದ್ದಾರಕ್ಕೆ ಅವರ ಕೊಡುಗೆ ಅನನ್ಯ ಎಂದು ಟ್ವೀಟ್ ಮಾಡಿದ್ದಾರೆ

ಶಿವಕುಮಾರ ಸ್ವಾಮೀಜಿ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಪಸಿವು ಬಡತನ ನಿರ್ಮೂಲನೆ ನಿರ್ಗತಿಕ ಮಕ್ಕಳಿಗೆ ಶಿಕ್ಷಣ ವಸತಿ ಹಾಗೂ ದಾಸೋಹ ಕಲ್ಪಿಸುವಲ್ಲಿ ಜೀವಮಾನವಿಡೀ ಶ್ರಮಿಸಿದರು ಎಂದು ಗುಣಗಾನ ಮಾಡಿದ್ದಾರೆ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಸಿದ್ದಗಂಗಾ ಮಠದ ಹಿರಿಯ ಶ್ರೀಗಳ ಅಗಲಿಕೆಗೆ ತೀವ್ರ ಸಂತಾಪ ಸೂಚಿಸಿದ್ದಾರೆ ಎಐಸಿಸಿ ಅಧ್ವಕ್ಷ ರಾಹುಲ್ ಗಾಂದಿ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಸಿದ್ದಗಂಗಾ ಮಠದ ಹಿರಿಯ ಶ್ರೀಗಳ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಭಕ್ತಾದಿಗಳು ಶಾಂತಿಯಿಂದ ಹಿರಿಯ ಶ್ರೀಗಳ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯಬೇಕು ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಬಿ

ಪರಮೇಶ್ವರ್ ತ್ರೀಗಳ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವೇಳೆ ಸಾರ್ವಜನಿಕರು ಶಾಂತಿಯಿಂದ ನಡೆದುಕೊಳ್ಳಬೇಕು ಎಂದು ಕೋರಿದ್ದಾರೆ

ಹಿರಿಯ ತ್ರೀಗಳ ಗೌರವಾರ್ಥ ಕನ್ನಡ ಚಲನ ಚಿತ್ರೋದ್ಯಮ ನಾಳೆ ಬಂದ್ ಘೋಷಿಸಿದೆ ತ್ರೀಗಳ ಪಾರ್ಥಿವ ಶರೀರದ ಬಳಿ ನೂರಾರು ಮಠಗಳ ಶ್ರೀಗಳು ಅನೇಕ ರಾಜಕಾರಣಿಗಳು ಭಕ್ತಾದಿ ಗಣ್ಯರು ದುಖತಪ್ತರಾಗಿ ಆಸೀನರಾಗಿದ್ದಾರೆ

ಶಿವಕುಮಾರ ಸ್ವಾಮೀಜಿ ಬಿಎ ಪದವಿ ಪಡೆದಿದ್ದರು

ಹಿರಿಯ ಶ್ರೀಗಳ ತ್ರಿವಿಧ ದಾಸೋಹ ಪಾಗೂ ಸಮಾಜೋದ್ದಾರಕ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಪದ್ದಭೂಷಣ ನೀಡಿ ಗೌರವಿಸಿತ್ತಲ್ಲದೆ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರದಾನ ಮಾಡಿತ್ತು ಬದುಕಿನುದ್ದಕ್ಕೂ ಯಾವುದೇ ಗಳಿಗೆ ಎಂತಹುದೇ ಪರಿಸ್ಥಿತಿ ಎದುರಾದರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗಲೂ ಶಿವಪೂಜೆಯನ್ನು ಡಾ ಶಿವಕುಮಾರ ಸ್ವಾಮೀಜಿ ನಡೆಸಿಕೊಂಡು ಬಂದಿದ್ದರು ಹಿರಿಯ ಚೇತನ ಶತಾಯುಷಿಯಾದ ವರ್ಷದಲ್ಲಿ ಜೀವಂತ ಸಮಾಧಿಗೆ ತೆರಳಲು ಇಚ್ವಿಸಿದ್ದರಾದರೂ ಭಕ್ತಗಣದ ಒತ್ತಾಸೆಯ ಮೇರೆಗೆ ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡು ಬಂದರು ಇಂದು ಹಿರಿಯ ಶ್ರೀಗಳನ್ನು ಅಗಲಿದ ದುಃಖ ಕೋಟ್ಯಂತರ ಭಕ್ತವೃಂದವನ್ನು ಅಪ್ರುಸಾಗರದಲ್ಲಿ ಮುಳುಗಿಸಿದೆ ಇಂದು ಲಿಂಗೈಕ್ಟರಾದ ತುಮಕೂರು ಸಿದ್ದಗಂಗಾ ಮಠದ ಡಾ

ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳು ಈ ಕಾರ್ಯಕ್ರಮಗಳನ್ನು ಸಹ ಪ್ರಸಾರ ಮಾಡಲಿವೆ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ಕೆ

ವೇಣುಗೋಪಾಲ್ ನಿನ್ನೆ ರಾತ್ರಿ ಪ್ರತಿಯೊಬ್ಬ ಶಾಸಕರನ್ನು ಪ್ರತ್ಯೇಕ ಭೇಟಿ ಮಾಡಿ ರಾಜ್ಯ ಬಜೆಟ್ ರಾಜಕೀಯ ವಿದ್ಯಮಾನ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚಿಸಿದರು ಎಂದು ಹೇಳಿದರು

ದೋಣಿ ದುರಂತಕ್ಕೆ ಸಚಿವ ಆರ್ ವಿ ದೇಶಪಾಂಡೆ ದಿಗ್ದಮೆ ವ್ಯಕ್ತಪಡಿಸಿದ್ದು ಘಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ